ನೂತನ ಜಂಟಿ ನಾವೀನ್ಯತಾ ನೀತಿ ಕುರಿತ ಕಾರ್ಯತಂತ್ರ ನಿರ್ದೇಶನಕ್ಕಾಗಿ ಸರ್ಕಾರ ಖಾಸಗಿ ವಲಯ ಮತ್ತು ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಅನುಕೂಲಕರ ವೇದಿಕೆ ಕಲ್ಪಿಸುವ ಸಂಬಂಧ ಮಾತುಕತೆ ನಡೆಯಿತು ಸರಣಿ ಆರ್ಥಿಕತೆ ಡಿಜೆಟಲ್ ಆರೋಗ್ಕ ಕೃತಕ ಬುಧ್ಧಿಮತ್ತೆ ಸುಶ್ಧಿರ ಇಂಧನ ಮತ್ತು ಭವಿಷ್ಠದ ವಾಹನ ಸಂಚಾರ ಸೇರಿದಂತೆ ಕಾರ್ಯತಂತ್ರ ವಲಯಗಳ ಅಲ್ಲ ಮತ್ತು ದೀರ್ಘಕಾಲೀನ ಯೋಜನೆಗಳ ಜಾರಿ ಕುರಿತು ವಿಸ್ನತ ಚರ್ಚೆ ನಡೆಯಿತು ಇದೇ ಸಂದರ್ಭದಲ್ಲಿ ಕೃಷಿ ತ್ಯಾಜ್ಯವನ್ನು ಜೈವಿಕ ಕಲ್ಲಿದ್ದಲಾಗಿ ಪರಿವರ್ತಿಸುವ ಜಂಟಿ ಯೋಜನೆಯನ್ನು ಘೋಷಿಸಲಾಯಿತು ಭಾರತದ ಮೊಪಾಲಿಯಲ್ಲಿನ ರಾಷ್ಟೀಯ ಕೃಷಿ ಆಪಾರ ಜೈವಿಕ ತಂತ್ರಜ್ಞಾನ ಸಂಸ್ಥೆ ಮತ್ತು ಸ್ವೀಡನ್ನ ಬಯೋನ್ದೇವ್ ಸಂಸ್ಥೆಗಳ ಪಾಲುದಾರಿಕೆಯಲ್ಲಿ ಈ ಯೋಜನೆ ರೂಪಿಸಲಾಗಿದೆ ಇದರಡಿ ಸ್ಥಾಪಿಸಿರುವ ಕಾರ್ಖಾನೆ ಭತ್ತದ ಹೊಟ್ಟು ಮತ್ತು ಹುಲ್ಲನ್ನು ಜೈವಿಕ ಕಲ್ಲಿದ್ದಲಾಗಿ ಪರಿವರ್ತಿಸಲಿದೆ

ಜಿ ಕೃಷಿ ಶ್ವಾಜ್ಯವನ್ನು ಪರಿವರ್ತಿಸುವ ಸಾಮರ್ಥ್ಯ ಹೊಂದಿದೆ ಭಾರತ ಮತ್ತು ಸ್ವೀಡನ್ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಬಂಡವಾಳ ಹೂಡಿಕೆ ಬಾಂಧವ್ಯಗಳು ಬಲಗೊಳ್ಳುತ್ತಿವೆ ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ

ಭಾರತದ ಮೇಕ್ ಇನ್ ಇಂಡಿಯಾ ಸ್ವಾರ್ಟ್ ಅಪ್ ಇಂಡಿಯಾ ಸ್ವಜ್ಞ ಭಾರತ್ ಡಿಜಿಟಲ್ ಇಂಡಿಯಾ ಸ್ಮಾರ್ಟ್ ಸಿಟಿ ಮತ್ತಿತರ ಯೋಜನೆಗಳಲ್ಲಿ ಪ್ರಮುಖ ಪಾಲುದಾರ ರಾಷ್ಟವಾಗಲು ಸ್ವೀಡನ್ ಶಕ್ತವಾಗಿದೆ ಶುದ್ಧ ಇಂಧನ ತಂತ್ರಜ್ಞಾನ ನೀರಾವರಿ ಯೋಜನೆಗಳು ಮತ್ತು ಮುಂದಿನ ತಲೆಮಾರಿನ ಮೂಲಸೌಕರ್ಯ ನಿರ್ಮಾಣ ವಲಯಗಳಲ್ಲಿ ಪೂಡಿಕೆ ಮಾಡಲು ಸ್ವೀಡನ್ಗೆ ಪೆಚ್ಚಿನ ಅವಕಾಶಗಳಿವೆ ಎಂದು ರಾಷ್ಟಪತಿ ಅಭಿಪ್ರಾಯಪಟ್ಟರು ರಕ್ಷಣಾ ವಲಯದಲ್ಲಿ ಭಾರತದ ಸಾಮರ್ಥ್ಯ ಹೆಚ್ಚುತ್ತಿದ್ದು ಈ ಕ್ಷೇತ್ರದಲ್ಲಿನ ಆಂತರಿಕ ಉತ್ಪಾದನೆ ಪಾಗೂ ರಷ್ತಿನಲ್ಲಿ ಪಾಲುದಾರಾಗಲು ಸ್ವೀಡನ್ಗೆ ಮಪತ್ವದ ಅವಕಾಶಗಳಿವೆ ಎರಡೂ ದೇಶಗಳ ನಡುವೆ ಉದ್ಯಮ ಮತ್ತು ತಂತ್ರಜ್ಞಾನ ಸಪಕಾರವನ್ನು ಮತ್ತಷ್ಟು ಬಲಪಡಿಸಲು ಸಾಧ್ಯವಿದೆ ಎಂದು ಅವರು ಪೇಳಿದ್ದಾರೆ ಜಾಗತಿಕ ಪವಾಮಾನ ಬದಲಾವಣೆ ಸಮಸ್ಯೆಗೆ ಪರಿಪಾರ ಕಂಡುಕೊಳ್ಳುವಲ್ಲಿ ಎರಡೂ ರಾಷ್ಟಗಳು ಬದ್ಧವಾಗಿದ್ದು ಈ ನಿಟ್ಟನಲ್ಲಿ ಪರಿಸರಸ್ನೇಒ ಉದ್ಯಮಗಳನ್ನು ಬಲಪಡಿಸುವಲ್ಲಿ ಎರಡೂ ರಾಷ್ಟಗಳ ಜಂಟಿ ನಾಯಕತ್ವ ಫಲಪ್ರದವಾಗಲಿದೆ ಎಂದು ಅವರು ತಿಳಿಸಿದರು ಆರ್ಕ್ಟಿಕ್ ವಲಯದಲ್ಲಿ ಸ್ವೀಡನ್ನೊಂದಿಗೆ ಬಾಂಧವ್ಯ ಮತ್ತಷ್ಟು ಬಲಪಡಿಸಲು ಭಾರತ ಉತ್ಸುಕವಾಗಿದೆ ಎಂದ ರಾಷ್ಟಪತಿ ಭಾರತ ನೇತೃತ್ವದ ಅಂತಾರಾಷ್ಟೀಯ ಸೌರಶಕ್ತಿ ಮೈತ್ರಿಕೂಟಕ್ಕೆ ಸೇರ್ಪಡೆಯಾಗುವಂತೆ ಸ್ವೀಡನ್ಗೆ ಕರೆ ನೀಡಿದರು ಇದೇ ಸಂದರ್ಭದಲ್ಲಿ ಭೂಧ್ಯವ ಸಂಶೋಧನೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಸಾಗರ ವಲಯದಲ್ಲಿನ ಮೂರು ಒಡಂಬಡಿಕೆಗಳಿಗೆ ಸಹಿ ಹಾಕಲಾಯಿತು ಯೂರೋಪ್ ಆಯೋಗದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಉರ್ಸುಲಾ ವಾನ್ಡೀ ಲೆಯನ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ ಲೆಯನ್ ಅವರಿಗೆ ದೂರವಾಣಿ ಮೂಲಕ ಶುಭ ಹಾರೈಸಿದ ಪ್ರಧಾನಿ ಯೂರೋಪ್ ಆಯೋಗದ ಪ್ರಥಮ ಮಹಿಳಾ ಅಧ್ವಕ್ಷರಾದ ತಮ್ಮ ನಾಯಕತ್ವದಲ್ಲಿ ಯೂರೋಪ್ ಒಕ್ಕೂಟ ಹಾಗೂ ಭಾರತದ ನಡುವಿನ ಬಾಂಧವ್ಯ ಮತ್ತಷ್ಟು ಬಲಗೊಳ್ಳುವ ವಿಶ್ವಾಸವಿದೆ ಎಂದು ತಿಳಿಸಿದ್ದಾರೆ ಪ್ರಜಾತಂತ್ರ ಕಾನೂನುಗಳಿಗೆ ಗೌರವ ನಿಯಮಾಧಾರಿತ ವ್ಕಾಪಾರ ಹಾಗೂ ಕಾನೂನು ಆಧಾರಿತ ಅಂತಾರಾಷ್ಟೀಯ ಗಡಿರೇಖೆ ಮತ್ತಿತರ ವಿಷಯಗಳಲ್ಲಿ ಭಾರತ ಪಾಗೂ ಯೂರೋಪ್ ಒಕ್ಕೂಟ ಸಮಾನ ಮೌಲ್ಯಗಳನ್ನು ಹೊಂದಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ ಬ್ರಸೆಲ್ಸ್ನಲ್ಲಿ ನಡೆಯಲಿರುವ ಭಾರತ ಮತ್ತು ಯೂರೋಪ್ ಒಕ್ಕೂಟ ಶೃಂಗಸಭೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಲೆಯನ್ ಆಹ್ವಾನ ನೀಡಿದ್ದು ಇದಕ್ಕೆ ಪ್ರಧಾನಿ ಸಮ್ಮತಿಸಿದ್ದಾರೆ

ಪಶು ವೈದ್ಯೊಬ್ಬರ ಮೇಲಿನ ಸಾಮೂಹಿಕ ಅತ್ಕಾಚಾರ ಹಾಗೂ ಪತ್ತೆ ಪ್ರಕರಣ ಅತ್ಯಂತ ಅಮಾನವೀಯ ಮತ್ತು ಬರ್ಬರ ಕೃತ್ಯವಾಗಿದ್ದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಲೋಕಸಭೆಯ ಉಪ ನಾಯಕ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದರು ಪ್ರಕರಣ ಕುರಿತು ಚರ್ಜಿಸಲು ಸರ್ಕಾರ ಸಿದ್ಧವಿದ್ದು ಅತ್ಯಾಚಾರ ಪ್ರಕರಣಗಳ ವಿರುದ್ಧ ಈಗಾಗಲೇ ಕಠಿಣ ಕಾನೂನು ರೂಪಿಸಲಾಗಿದೆ ಇಂತಪ ಫಟನೆಗಳು ಮರುಕಳಿಸದಂತೆ ಸಾಧ್ವವಿರುವ ಯಾವುದೇ ಕಠಿಣ ಕ್ರಮ ಅನುಸರಿಸಲು ಸರ್ಕಾರ ಸಿದ್ದವಿದೆ ಎಂದು ಅವರು ತಿಳಿಸಿದರು ರಾಜ್ಯಸಭೆ ಸಭಾಪತಿ ಎಂ ವೆಂಕಯ್ಯನಾಯ್ನು ತಪ್ಪಿತಸ್ಥರು ಯಾರೇ ಆಗಿದ್ದರೂ ಕರಿಣ ಕ್ರಮ ಅಗತ್ಯ ಬಾಲಾಪರಾಧಿಗಳ ಪರ ಅನುಕಂಪ ತೋರುವ ಅಗತ್ಯವಿಲ್ಲ ಎಂದರು ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣ ತಡೆಯಲು ಕಾನೂನು ಮತ್ತು ಮೊಲೀಸ್ ವ್ಯವಸ್ಥೆಯಲ್ಲಿ ವ್ಯಾಪಕ ಬದಲಾವಣೆಯಾಗಬೇಕೆಂದು ಸದನ ಅಭಿಪ್ರಾಯಪಟ್ಟಿತು ಪ್ರತಿಪಕ್ಷದ ನಾಯಕ ಗುಲಾಂ ನಬಿ ಆಜಾದ್ ಇಂತಪ ಅಮಾನವೀಯ ಪ್ರಕರಣಗಳ ವಿರುದ್ಧ ಇಡೀ ದೇಶ ಮತ್ತು ಸಮಾಜ ಒಟ್ಟಾಗಿ ನಿಲ್ಲಬೇಕು ಎಂದರು ಅಕಾಲಿದಳ ನಾಯಕ ನರೇತ್ ಗುಜ್ರಾಲ್ ಇಂತಹ ಪ್ರಕರಣಗಳನ್ನು ಶೀಘ್ರ ಇತ್ಯರ್ಥಪಡಿಸಿ ಅಪರಾಧಿಗಳಿಗೆ ಕರಿಣ ಶಿಕ್ಷ ವಿಧಿಸಬೇಕು ಪ್ರಕರಣಗಳು ನ್ಯಾಯಾಲಯಗಳಲ್ಲಿ ದೀರ್ಘಕಾಲ ಮುಂದುವರೆಯುವುದನ್ನು ತಪ್ಪಿಸಬೇಕು ಎಂದರು

ಈ ಮಧ್ಯೆ ಎರಡನೇ ಮತ್ತು ಮೂರನೇ ಪಂತಕ್ಕಾಗಿ ಚುನಾವಣೆ ನಡೆಯಲಿರುವ ಕ್ಷೇತ್ರಗಳಲ್ಲಿ ಪ್ರಚಾರ ಕಾರ್ಯ ತಾರಕಕ್ಕೇರಿದೆ

ಬಿಜೆಪಿ ಕಾಂಗ್ರೆಸ್ ಜಾರ್ಖಂಡ್ ಮುಕ್ತಿ ಮೋರ್ಚಾ ಆಲ್ ಜಾರ್ಖಂಡ್ ಸ್ಲೂಡೆಂಟ್ಸ್ ಯೂನಿಯನ್ ಜಾರ್ಖಂಡ್ ವಿಕಾಸ್ ಮೋರ್ಜಾ ಸೇರಿದಂತೆ ಎಲ್ಲಾ ಪ್ರಮುಖ ಪಕ್ಷಗಳ ತಾರಾ ಪ್ರಜಾರರು ತಮ್ನ ಅಭ್ಯರ್ಥಿಗಳ ಪರವಾಗಿ ಪ್ರಜಾರ ಬಿರುಸುಗೊಳಿಸಿದ್ದಾರೆ ಪ್ರಧಾನ ಮಂತ್ರಿ ಹಾಗೂ ಬಿಜೆಪಿ ಹಿರಿಯ ಮುಖಂಡ ನರೇಂದ್ರ ಮೋದಿ ಇಂದು ಎರಡು ಸಾರ್ವಜನಿಕ ಸಭೆಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮೊದಲನೇ ಸಭೆ ಕುಂಟಿಯಲ್ಲಿ ಬಿರ್ಸಾ ಕಾಲೇಜ್ ಕ್ರೀಡಾಂಗಣದಲ್ಲಿ ಹಾಗೂ ಮತ್ತೊಂದು ಸಭೆ ಜೆಮ್ಷೆಡ್ಮರ್ನಲ್ಲಿ ಗೊಪಾಲ್ ಮೈದಾನದಲ್ಲಿ ಆಯೋಜನೆಗೊಂಡಿದೆ

ಬೆಂಗಳೂರು ನಗರ ವ್ಯಾಪ್ತಿಯ ನಾಲ್ಕು ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಬಿಗಿಭದ್ರತೆ ಕ್ಷೆಗೊಳ್ಳಲಾಗಿದೆ ಎಂದು ಬೆಂಗಳೂರು ನಗರ ಮೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ಪೇಳಿದ್ದು ಇಂದು ಸಂಜೆಯಿಂದಲೇ ನಿಷೇಧಾಜ್ಞೆ ಜಾರಿಗೆ ಬರಲಿದೆ

ಎಲ್ಲಾ ಮತ ಗಟ್ಟೆಗಳಿಗೂ ಆಗತ್ಯ ಬಂದೋಬಸ್ತ್ ಮಾಡಲಾಗಿದೆ ಸಾರ್ವಜನಿಕರು ಚುನಾವಣಾ ಸಂಬಂಧಿ ದೂರು ದಾಖಲಿಸಲು ವಿಶೇಷ ಆ್ಯಪ್ ವಿನ್ಹಾಸೊಳಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು

ಬಹಿರಂಗ ಪ್ರಚಾರದ ಕೊನೆಯ ದಿನವಾದ ಇಂದು ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳ ಹಿರಿಯ ನಾಯಕರು ತಾರಾ ಪ್ರಚಾರಕರು ತಮ್ಮ ಅಭ್ಯರ್ಥಿಗಳ ಪರವಾಗಿ ಬಿರುಸಿನ ಪ್ರಚಾರ ಕೈಗೊಂಡಿದ್ದಾರೆ

ಮರುಷರ ವೈಯಕ್ತಿಕ ಟ್ರಯಥ್ಲಾನ್ ವಿಭಾಗದಲ್ಲಿ ಆದರ್ಶ ಸಿನಿಮೋಲ್ ಅವರು ಭಾರತಕ್ಕೆ ಮೊದಲ ಚಿನ್ನದ ಪದಕ ಗೆದ್ದುಕೊಟ್ಟರು ಮಹಿಳೆಯರ ವೈಯಕ್ತಿಕ ಎಭಾಗಗಳಲ್ಲಿ ಟಿ